ರಾಯಚೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಪೊಲೀಸ್ ಠಾಣೆಗಳು ಹಾಗೂ ವ್ಯವಸ್ಥೆಯ ಉನ್ನತೀಕರಣ ಈಗಾಗಲೇ ಜಾಲ್ತಿಯಲ್ಲಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ಅಗತ್ಯ ಸವಲತ್ತುಗಳನ್ನು ನೀಡಲಾಗುತ್ತಿದೆ ಎಂದು ವಿವರಿಸಿದರು ರಾಜ್ಯದಲ್ಲಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯವನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಲಾಗಿದ್ದು ದೇಶದಲ್ಲೇ ಎರಡನೆ ದೊಡ್ಡ ಪ್ರಯೋಗಾಲಯ ಎನಿಸಿದೆ ಸೈಬರ್ ಅಪರಾಧಗಳ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಮಾದರಿಗಳ ಸಂಗ್ರಹ ತನಿಖೆ ಸಾಮರ್ಥ್ಯ ಹೆಚ್ಚಿಸಲಾಗಿದೆ ಉನ್ನತ ತಂತ್ರಜ್ಞಾನ ಬಳಸಿಕೊಂಡು ಡಿಎನ್ಎ ಫಿಂಗರ್ ಪ್ರಿಂಟ್ ನಾರ್ಕೊಟಕ್ಸ್ ಟ್ಯಾಕ್ಲೀಸ್ ಸಾಮಗ್ರಿಗಳ ಪರೀಕ್ಷೆಗೆ ಈ ಪ್ರಯೋಗಾಲಯ ಬಳಕೆಯಾಗಲಿದೆ ಎಂದು ಸಚಿವ ಬೊಮ್ಮಾಯಿ ಹೇಳಿದರು

ಅಶೋಕ್ ಹೇಳಿದ್ದಾರೆ ಚನ್ನರಾಯಪಟ್ನಣದಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಅರ್ಹ ಬಡವರಿಗೆ ಅರ್ಜಿರಹಿತ ಪಿಂಚಣಿ ಮಂಜೂರು ಹಾಗೂ ನೇರ ನಗದು ವರ್ಗಾವಣೆ ವ್ಯವಸ್ಟೆಗೆ ಜಾರಿಗೆ ಬರಲಿದೆ ಎಂದರು ಪಿಂಚಣಿ ವಿತರಣೆ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಶೇಕಡಾ ಮೂರರಿಂದ ನಾಲ್ಲು ರಷ್ಟು ಹಣ ದುರುಪಯೋಗವಾಗುತ್ತಿದೆ

ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಎಲ್ಲಾ ಪಿಂಚಣಿದಾರ ವಿವರಗಳನ್ನು ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಲಾಗುತ್ತಿದೆ ಎಂದು ಸಚಿವ ಅಶೋಕ ತಿಳಿಸಿದರು

ಸೋಮಣ್ಣ ಹೇಳಿದ್ದಾರೆ ರಾಮನಗರದಲ್ಲಿ ನಿನ್ನೆ ಇ ಲಾಟರಿ ಮುಖಾಂತರ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಇನ್ನು ಮುಂದೆ ಭೂ ಮಾಲೀಕರಿಗೆ ನೀಡಬೇಕಿರುವ ಪರಿಹಾರವನ್ನು ಆರ್ಟಿಜಿಎಸ್ ಮೂಲಕ ಪಾವತಿಸಲಾಗುವುದು ಆ ಮೂಲಕ ಪಾರದರ್ಶಕ ನಿರ್ವಹಣೆಗೆ ಒತ್ತು ನೀಡಲಾಗುವುದು ಎಂದರು

ಅಶ್ವತ್ವನಾರಾಯಣ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹು ವಿಷಯಾಧಾರಿತ ಬಹ ವಿಷಯ ಅಯ್ಕೆಯುಳ್ಳ ವೈಜ್ವಾನಿಕವಾದ ವ್ಯವಸ್ಟಿತ ಶಿಕ್ಷಣ ವ್ಯವಸ್ಟೆ ಇದಾಗಿದೆ ಎಂದರು ಈ ನೀತಿ ಜಾರಿಯೊಂದಿಗೆ ಇಡೀ ಶಿಕ್ಷಣ ಪದ್ದತಿಗೆ ಪರಿಪೂರ್ಣತೆ ಬರುತ್ತದೆ ಮಗುವಿನ ಮೂರನೇ ವಯಸ್ಸಿನಿಂದಲೇ ವ್ಯವಸ್ಟಿತ ಶಿಕ್ಷಣ ನೀಡಬೇಕೆಂಬ ಚಿಂತನೆ ಬಹಳ ದಿನಗಳ ಒಂದಿನಿಂದಲೂ ಇತ್ತು ಈ ಕುರಿತು ಶಿಕ್ಷಣ ತಜ್ಞರು ಸಲಹೆ ಮಾಡುತ್ತಲೇ ಇದ್ದರು ಆದರೆ ಹಿಂದಿನ ಸರ್ಕಾರಗಳು ಈ ಕುರಿತು ಯೋಚಿಸಿರಲಿಲ್ಲ

ನಾರಾಯಣಗೌಡ ಸೂಚಿಸಿದ್ದಾರೆ ಮಂಡ್ಡ ಜಿಲ್ಲೆ ಕೆ

ಪೇಟೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ತಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತೃಪೂರ್ಣ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಪೋನ್ ವಿಶರಿಸಿ ಮಾತನಾಡಿದ ಅವರು ಸಮಾಜದ ಯಾವುದೇ ಮಗುವು ಕೂಡ ಪೌಷ್ಠಿಕಾಂಶದ ಕೊರತೆಯಿಂದ ಬಳಲಬಾರದೆಂಬ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮಾತ್ಸಪೂರ್ಣ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಎಂದರು

ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದ ಪೀಠಾಧ್ವಕ್ಷರ ಸಮ್ಮೇಳನದಲ್ಲಿ ಪ್ರಸ್ತಾಪವಾದ ಒಂದು ದೇಶ ಒಂದು ಚುನಾವಣೆ ಕುರಿತು ಎರಡು ದಿನಗಳ ಅಧಿವೇಶನದಲ್ಲಿ ಚರ್ಚೆ ನಡೆಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು

ದೊಡ್ಡಬಳ್ಳಾಮರದಲ್ಲಿ ನಿನ್ನೆ ವಿವಿಧ ನೇಕಾರ ಸಂಘಟನೆಗಳು ಆಯೋಜಿಸಿದ್ದ ನೇಕಾರರ ಚಿಂತನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನೇಕಾರರ ಸಮಸ್ವೆಗಳ ಕುರಿತು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದರು

ಆಕಾಶವಾಣಿ ಮತ್ತು ದೂರದರ್ತನದ ಎಲ್ಲಾ ವಾಹಿನಿಗಳು ನ್ನೂಸ್ ಆನ್ ಎ ಐ ಆರ್

ಪ್ರಧಾನಮಂತ್ರಿ ಅವರ ಹಿಂದಿ ಭಾಷಣದ ನಂತರ ಮನ್ ಕಿ ಬಾತ್ನ ಕನ್ನಡ ಅನುವಾದ ಬಿತ್ತರವಾಗಲಿದೆ

ಲಸಿಕೆಯ ಅಭಿವೃದ್ದಿ ಹಾಗೂ ಉತ್ಪಾದನಾ ಪ್ರಕ್ರಿಯೆ ಕುರಿತು ಮಾಹಿತಿ ಪಡೆದ ಪ್ರಧಾನಿ ವಿವಿಧ ತಂತ್ರಜ್ಞರು ಮತ್ತು ವಿಜ್ಞಾನಿಗಳೊಂದಿಗೆ ಚರ್ಚೆ ನಡೆಸಿದರು ಮೊದಲಿಗೆ ಅಹ್ಮದಾಬಾದ್ನಲ್ಲಿರುವ ಝೈಡಸ್ ಬಯೋಟೆಕ್ ಪಾರ್ಕ್ಗೆ ಭೇಟಿ ನೀಡಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಮಾತುಕತೆ ನಡೆಸಿದರು ಮಧ್ಯಾಷ್ನ ಹೈದರಾಬಾದ್ನಲ್ಲಿರುವ ಭಾರತ್ ಬಯೋಟೆಕ್ಗೆ ತೆರಳಿದ ಮೋದಿ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವ ಕೋವ್ಯಾಕ್ಲಿನ್ ಲಸಿಕೆ ಕುರಿತು ಮಾಹಿತಿ ಪಡೆದರು ನಂತರ ಪುಣೆಯಲ್ಲಿರುವ ಸೀರಮ್ ಇನ್ ಸ್ವಿಟ್ಯೂಟ್ ಆಫ್ ಇಂಡಿಯಾಕ್ಕೆ ತೆರಳಿದ ಪ್ರಧಾನಿ ಸಂಸ್ವೆ ಅಭಿವೃದ್ದಿಪಡಿಸುತ್ತಿರುವ ಕೋವಿಶೀಲ್ಡ್ ಲಸಿಕೆ ಕುರಿತು ಮಾಹಿತಿ ಪಡೆದರು